ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇಂದು ಎರಡು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅವರು ಸಂತಸ ವ್ಯಕ್ತಪಡಿಸಿ ಸರಣಿ ಟ್ಲೀಟ್ ಮಾಡಿದ್ದಾರೆ ಈ ಯೋಜನೆ ದೇಶದ ರೈತರ ಬದುಕನ್ನು ಉತ್ತಮಪದಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಭಾರತವನ್ನು ಸ್ವಾವಲಂಬಿಯನ್ನಾಗಿಸುವ ಅಭಿಯಾನದಲ್ಲಿ ರೈತರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕೋಟ್ಯಾಂತರ ರೈತರ ಜೀವನ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹೊಸ ರೂಪ ಪಡೆದಿದೆ ಯೋಜನೆ ರೈತರ ಅಭಿವೃದ್ದಿಗೆ ಪೂರಕವಾಗಿದ್ದು ಪ್ರತಿಯೊಬ್ಬರಿಗೂ ಉತ್ತೇಜನಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ

ಉತ್ತಮ ನೀರಾವರಿ ವ್ಯವಸ್ಥೆ ತಂತ್ರಜ್ಞಾನ ಸಾಲ ಒದಗಿಸುವಿಕೆ ಬೃಹತ್ ಮಾರುಕಟ್ಟೆ ಬೆಳೆ ವಿಮೆ ಮಣ್ಣಿನ ಆರೋಗ್ಯ ಹಾಗೂ ಮಧವರ್ತಿಗಳ ಹಾವಳಿ ತಡೆಗಟ್ಟುವಿಕೆ ಒಳಗೊಂಡಂತೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆಹಾರ ಧಾನ್ಯಗಳು ಹಾಗೂ ಇನ್ನಿತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮೊತ್ತವನ್ನು ಭಾರಿ ಮಟ್ಟದಲ್ಲಿ ಹೆಚ್ಚಿಸಲಾಗಿದೆ

ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಗೆ ಇಂದು ಎರಡನೇ ವಾರ್ಷಿಕೋತ್ಸವ

ರೈತರ ಆದಾಯ ವ್ವದ್ದಿಸುವ ನಿಟ್ಟಿನಲ್ಲಿ ದೇಶಾದ್ಯಂತ ಎಲ್ಲ ಭೂ ಒಡೆತನದ ರೈತ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ

ಈ ಯೋಜನೆ ದೇಶದ ರೈತರಿಗೆ ಘನತೆ ಹಾಗೂ ಶಕ್ತಿಯನ್ನು ತಂದುಕೊಟ್ಟಿದೆ

ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲವನ್ನು ಸರಳವಾಗಿ ಹಾಗೂ ಕ್ಷಿಪ್ರವಾಗಿ ಬಿಡುಗಡೆ ಮಾಡುವಂತೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ ಈ ಕುರಿತು ಬ್ಯಾಂಕ್ಗಳಿಗೆ ಕೇಂದ್ರ ವಸತಿ ಹಾಗೂ ನಗರಾಭಿವೃದ್ದಿ ಸಚಿವಾಲಯ ಪತ್ರ ಬರೆದಿದೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ತ್ವರಿತಗತಿಯಲ್ಲಿ ಸಾಲ ವಿತರಿಸುವಂತೆ ಸೂಚಿಸಿದೆ ತಮಿಳುನಾಡು ಮತ್ತು ಪುದುಚೇರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭೇಟಿ ನೀದಿ ಹಲವಾರು ಅಭಿವ್ಬದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ದಾಪನೆ ನೆರವೇರಿಸಲಿದ್ದಾರೆ

ನೈವೇಲಿ ನೂತನ ಶಾಖೋತ್ವನ್ನ ಸ್ಥಾವರವನ್ನು ಅವರು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ

ಉಸುವಾರಿಯೂ ಆಗಿರುವ ಆಯೋಗದ ಉಪ ಆಯುಕ ಸುದೀಪ್ ಜೈನ್ ಶುಕ್ರವಾರ ಕೊಲ್ಲತಾಗೆ ಭೇಟಿ ನೀಡಲಿದ್ದು ಪೂರ್ವಸಿದ್ದತೆ ಕುರಿತು ಪರಿಶೀಲಿಸಲಿದ್ದಾರೆ ಭೇಟಿಯ ವೇಳಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ವರಿಷ್ಣಾಧಿಕಾರಿಗಳೊಂದಿಗೆ ಅವರು ಸರಣಿ ಸಭೆಗಳನ್ನು ನಡೆಸಲಿದ್ದಾರೆ ಪಶ್ಚಿಮ ಬಂಗಾಳ ತಮಿಳುನಾಡು ಅಸ್ಪಾಂ ಕೇರಳ ಮತ್ತು ಪುದಚೇರಿಯಲ್ಲಿ ಇದೇ ವರ್ಷದ ಮೇ ಅಥವಾ ಜೂನ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ

ಕೊರೊನಾ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆಯಲ್ಲಿ ಮಹಾರಾಷ್ಟದ ಹಿಂಗೋಲಿ ಜಿಲ್ಲೆಯಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ

ಅಗತ್ಯ ವಸ್ತುಗಳನ್ನು ಅಂಗದಿ ಮಳಿಗೆಗಳು ಮಾತ್ರ ದಿನವಿದೀ ತೆರೆದಿರುತ್ತವೆಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ

ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಶ್ರಿಘುಫರ ಪ್ರದೇಶದ ಅರಣ್ಯದೊಳಗೆ ನಾಲ್ವರು ಭಯೋತ್ವಾದಕರನ್ನು ಕೊಂದುಹಾಕಲಾಗಿದೆ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಈ ಭಯೋತ್ವಾದಕರು ಹತರಾಗಿದ್ದಾರೆ ಎಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ ಭಯೋತ್ವಾದಕರ ವಿರುದ್ದದ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಉನ್ನತೀಕರಿಸಲಾಗಿರುವ ವಿಶ್ವದ ಅತಿ ದೊಡ್ಡದಾದ ಕ್ರಿಕೆಟ್ ಕ್ರೀಡಾಂಗಣವನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಕ್ರೀಡಾ ಸಚಿವ ಕಿರೆನ್ ರಿಜಿಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು